ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಸಿಂಗಾಪುರ್ ಪ್ರಧಾನಮಂತ್ರಿ ಲಿ ಸೀನ್ ಲೂಂಗ್ ದ್ನಿಪಕ್ಷೀಯ ಸಮಲೋಚನೆ

ಪಾಕಿಸ್ತಾನದ ಮಾಜಿ ಅಧ್ಯಕ್ಷ ಜನರಲ್ ಪರ್ವೇಜ್ ಮುಷರಪ್ ಅವರ ಪಾಸ್ಮೋರ್ಟ್ ಹಾಗೂ ರಾಷ್ಟೀಯ ಗುರುತಿನ ಚೀಟಿ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಪಾಕ್ ಆಂತರಿಕ ಸಚಿವಾಲಯಕ್ಕೆ ಸರ್ಕಾರ ನಿದೇರ್ಶನ

ಉತ್ತರ ಅಮೆರಿಕಾದ ಮುಕ್ತ ವ್ಯಾಪಾರ ಒಪ್ಪಂದ ಕುರಿತಂತೆ ನೆರಯ ರಾಷ್ಸಗಳಾದ ಮೆಕ್ಕಿಕೋ ಮತ್ತು ಕೆನಡಾ ಜೊತೆ ಮುಕ್ತ ಚರ್ಚೆಗೆ ಅಮೆರಿಕಾ ಅಧ್ಲಕ್ಷ ಡೋನಾಲ್ಡ್ ಟ್ರಂಪ್ ಸಮ್ಮತಿ

ಹಣಕಾಸು ಸೇವೆಗಳು ಸಾರ್ವಜನಿಕ ಆಡಳಿತ ಸ್ಲೆಬರ್ ಭದ್ರತೆ ಮಾದಕ ವಸ್ತುಗಳ ಕಳ್ಳ ಸಾಗಣಿಕೆ ಕಟ್ಟಡ ನಿರ್ಮಾಣ ಹಾಗೂ ಆಧುನಿಕ ತರಬೇತಿ ಸೇರಿದಂತೆ ಹಲವು ಮಹತ್ವದ ಒಡಂಬಡಿಕೆಗೆಳಗೆ ಉಭಯ ದೇಶಗಳ ನಾಯಕರ ಸಮ್ಮುಖದಲ್ಲಿ ಸಹಿ ಹಾಕಲಾಯಿತು ಇದಲ್ಲದೆ ದೀರ್ಘಾವಧಿಯಿಂದ ನನೆಗುದಿಗೆ ಬಿದ್ದಿರುವ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ ಕುರಿತಂತೆಯೂ ಉಭಯ ನಾಯಕರು ಪರಾಮರ್ಶಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಗೌರವಾರ್ಥ ಸಿಂಗಾಪುರ ಪ್ರಧಾನಿ ಅವರು ಔತಣಕೂಟವನ್ನು ಏರ್ಪಡಿಸಿದ್ದಾರೆ

ದಿನದ ಕೊನೆಯಲ್ಲಿ ಸಿಂಗಾಮರ ಅಧ್ಯಕ್ಷ ಹಾಲಿಮಾಹ್ ವ್ಯಾಕುಬ್ ಅವರೊಂದಿಗೂ ಪ್ರಧಾನಿ ದ್ವಿಪಕ್ಷೀಯ ಸಂಬಂಧ ಬಲವರ್ಧನೆ ಕುರಿತು ಚರ್ಚಿಸಲಿದ್ದಾರೆ

ಈ ಸಭೆಯಲ್ಲಿ ವಿಷ್ಣಾ ಪೆಸಿಫಿಕ್ ಪ್ರಾಂತ್ವದ ಭದ್ರತಾ ವಿಷಯಗಳಿಗೆ ಸಂಬಂಧಿಸಿದಂತೆ ಚರ್ಚಿಸಲಾಗುತ್ತದೆ ಈ ಪ್ರಾಂತ್ಲದ ಭದ್ರತಾ ಕಾಳಜಿಯನ್ನು ಭಾರತ ಪ್ರತಿನಿಧಿಸಲಿದ್ದು ಈ ಕುರಿತಂತೆ ಪ್ರಧಾನಿ ಮಾತನಾಡಲಿದ್ದಾರೆ ಅಸಂಘಟತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಕಾಯ್ದೆಯಡಿ ಮನೆಗೆಲಸ ಕಾರ್ಮಿಕರನ್ನು ನೋಂದಾಯಿಸದ ರಾಜ್ಞಗಳಿಗೆ ಯಾವುದೇ ರೀತಿಯ ಅನುದಾನ ಬಿಡುಗಡೆ ಮಾಡಬೇಡಿ ಎಂದು ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ ಕಳೆದ ವರ್ಷದ ಫೆಬ್ರವರಿಯಲ್ಲಿ ನೋಂದಾವಣಿ ಪ್ರಕ್ರಿಯೆಗೆ ನಿರ್ದೇಶನ ನೀಡಿದ್ದರೂ ಹಲವು ರಾಜ್ಲಗಳು ಇದನ್ನು ಪೂರ್ಣಗೊಳಿಸದಿರುವ ಕುರಿತು ಸುಪ್ರೀಂಕೋರ್ಟ್ ಅಸಮಾಧಾನ ವ್ಯಕ್ಲಪಡಿಸಿದೆ ಸರ್ಕಾರೇತರ ಸಂಸ್ಥೆಯೊಂದು ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಕೇಂದ್ರಕ್ಷೆ ಈ ನಿರ್ದೇಶನ ನೀಡಿದೆ

ಈ ಸಂಬಂಧ ನ್ವಾಯಮೂರ್ತಿಗಳಾದ ಕುರಿಯನ್ ಜೋಸೆಫ್ ಮತ್ತು ಎಂಎಂ ಶಾಂತನಗೌಡರ್ ಅವರಿದ್ದ ವಿಭಾಗೀಯ ಪೀಠ ಎಲ್ಲಾ ರಾಜ್ಯ ಸರ್ಕಾರ ಮತ್ತು ಎಲ್ಲಾ ರಾಜ್ಯಗಳ ಮುಖ್ಯಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದು ಈ ಹಿಂದೆ ನೀಡಿದ್ದ ಆದೇಶಕನುಗುಣವಾಗಿ ಕ್ಲೆಗೊಂಡಿರುವ ವಸ್ತುಸ್ಹಿತಿ ವರದಿ ನೀಡುವಂತೆ ಸೂಚಿಸಿದೆ

ಪಂಜಾಬ್ನಿಂದ ಹೋರಟ ಲಾರಿ ಜೀಪಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಈ ದುರಂತ ಸಂಭವಿಸಿದೆ ಸಬ್ಬಿಡಿ ಹಾಗೂ ಸಬ್ಬಿಡಿ ರಹಿತ ಅಡುಗೆ ಅನಿಲ ಸಿಲಿಂಡರ್ ದರವನ್ನು ತ್ಲೆಲ ಕಂಪೆನಿಗಳು ಹೆಚ್ಚಿಸಿವೆ

ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂ ಎಫ್ ಸಂಸ್ಥೆ ತೈಲ ಮಾರಾಟ ಮಾಡುವ ದೇಶಗಳಿಗೆ ಕಚ್ಚಾ ತ್ನೆಲದ ಬೆಲೆ ರಚನಾತ್ಮಕವಾಗಿ ಕಡಿತಗೊಳಿಸುವಂತೆ ಸೂಚಿಸಿದೆ ಯುರೋಪಿಯನ್ ಒಕ್ಕೂಟ ಕೆನಡಾ ಮೆಕ್ಸಿಕೋ ದೇಶಗಳು ತ್ಯೆಲಬೆಲೆಗಳ ದರವನ್ನು ಸಾಗಾಟ ದರ ರೂಪದಲ್ಲಿ ಹೆಚ್ಚಿಸಿರುವುದರಿಂದ ತೈಲ ಬೆಲೆಗಳು ಗಣನೀಯವಾಗಿ ಹೆಚ್ಚಳವಾಗಿವೆ ಇದನ್ನು ಮನಗಂಡ ಐಎಂಎಫ್ ಸಂಸ್ಟೆ ತೈಲ ಮಾರಾಟ ಮಾಡುವ ಸಂಸ್ಥೆಗಳಿಗೆ ಸೂಕ್ತ ಕ್ರಮಕ್ಕೆ ಸಲಹೆ ಮಾಡಿದೆ ಐಎಂಎಫ್ ಸಂಸ್ವೆಯ ವಕ್ತಾರ ಗ್ವಾರಿ ರೈಸ್ ಈ ಸಂಬಂಧ ವಾಷಿಂಗ್ಟನ್ ನಲ್ಲಿ ಪ್ರಸ್ತಾವಿಸಿ ವಿಶ್ವ ಮಾರುಕಟ್ಟೆಯಲ್ಲಿ ತ್ವೆಲಬೆಲೆಗಳು ಗಣನೀಯವಾಗಿ ಏರಿಕೆಯಾಗುತ್ತಿರುವುದರಿಂದ ಇದರ ಪರಿಣಾಮ ಎಲ್ಲ ವಸ್ತುಗಳ ಮೇಲೆ ಹೊರೆಯಾಗಲಿದ್ದು ಕಚ್ಚಾತ್ವೆಲ ಬೆಲೆ ಕಡಿಮೆ ಮಾಡಲು ಸಲಹೆ ಮಾಡಿವೆ ಈಗಾಗಲೇ ತೈಲ ಮಾರಾಟ ಸಂಸ್ವೆಗಳು ವ್ಯಾಪಾರ ವಹಿವಾಟನ್ನು ಗಣನೀಯವಾಗಿ ಹೆಚ್ಚಿಸಿಕೊಂಡಿವೆ ಆದರೆ ಸಾರ್ವಜನಿಕರಿಗೆ ಅನಗತ್ತ ಹೊರೆ ಉಂಟಾಗುತ್ತಿದ್ದು ದರವನ್ನು ಕಡಿತ ಮಾಡುವಂತೆ ಸೂಚಿಸಿದೆ ಎಂದು ವಕ್ತಾರ ಗ್ವಾರಿ ರ್ಲೆಸ್ ಹೇಳಿದ್ದಾರೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಬೇಟ ಬಚೋವೊ ಬೇಟ ಪಡಾವೋ ಕಾರ್ಯಕ್ರಮ ಅತ್ಖಂತ ಯಶಸ್ವಿಯಾದ ಯೋಜನೆಯಾಗಿದೆ ಎಂದು ಕೇಂದ್ರ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಮೇನಾಕಾ ಗಾಂಧಿ ಹೇಳಿದ್ದಾರೆ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಅತ್ಯುತ್ತಮವಾಗಿ ಈ ಯೋಜನೆಯನ್ನು ಆ ರಾಜ್ಯಗಳು ಸಾಕಾರಗೊಳಿಸಿವೆ ಎಂದು ಮೇನಕಾಗಾಂಧಿ ಆಕಾಶವಾಣಿಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದಾರೆ ಅತ್ವಾಚಾರಕ್ಕೆ ಒಳಗಾದ ಮಹಿಳೆಯರಿಗೆ ಅಗತ್ವವಾದ ಚಿಕಿತ್ಸೆ ನೀಡುವ ಕಿಟ್ಗಳನ್ನು ಪ್ರತಿ ಮೊಲೀಸ್ ಠಾಣೆಗಳಲ್ಲಿ ಹಾಗೂ ಆಸ್ಪತ್ರೆಗಳಲ್ಲಿ ಕಡ್ನಾಯವಾಗಿ ಇಡಬೇಕು ಎಂದು ಸೂಚಿಸಲಾಗಿದೆ ಎಂದರು ಅತ್ಲಾಚಾರ ಪ್ರಕರಣವನ್ನು ತ್ವರಿತವಾಗಿ ವಿಚಾರಣೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಲು ತನಿಖೆಯನ್ನು ಚುರುಕುಗೊಳಿಸಬೇಕು ಎಂದು ಪೊಲೀಸರಿಗೆ ಆದೇಶಿಸಲಾಗಿದೆ ಎಂದು ಸಚಿವೆ ಮೇನಕಾಗಾಂಧಿ ಹೇಳಿದ್ದಾರೆ

ಟೆಕ್ಸಾಸ್ನಲ್ಲಿ ನಡೆದ ಸ್ವರ್ಧೆಯಲ್ಲಿ ಭಾರತದ ಮೂಲದ ಅಮೆರಿಕಾದ ಬಾಲಕ ಕಾರ್ತಿಕ್ ಈ ಚಾಂಪಿಯನ್ ಪ್ರಶಸ್ತಿ ಗೆದ್ದುಕೊಂಡಿದ್ದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ಟೀಟ್ ಮೂಲಕ ಅಭಿನಂದಿಸಿದ್ದಾರೆ

ರೈಲ್ವೇನಲ್ಲಿ ವಿಕಲ್ಪ ಯೋಜನೆಯಡಿ ಬಳಕೆಗೆ ಕೌಂಟರ್ಗಳಿಂದಲೇ ತಮ್ನ ಟಕೆಟ್ಗಳನ್ನು ಕಾಯ್ದಿರಿಸಲು ಪ್ರಯಾಣಿಕರಿಗೆ ರೈಲ್ವೆ ಇಲಾಖೆ ಅವಕಾಶ ಕಲ್ಪಿಸಿದೆ ಈ ಮೊದಲು ಆನ್ಲೈನ್ ಮೂಲಕ ಟಿಕೆಟ್ ಕಾಯ್ದಿರಿಸಿದ ಪ್ರಯಾಣಿಕರಿಗೆ ಮಾತ್ರ ಈ ಅವಕಾಶ ಕಲ್ಪಸಲಾಗಿತ್ತು ರೈಲ್ವೆಯಲ್ಲಿ ಕಾಯ್ದಿರಿಸಿದ ನಿರೀಕ್ಷಣಾಪಟ್ಟಯಲ್ಲಿರುವ ಪ್ರಯಾಣಿಕರು ಇದರ ಪ್ರಯೋಜನ ಪಡೆಯಬಹುದಾಗಿದೆ ಎಂದು ರೈಲ್ವೆ ಇಲಾಖೆ ತಿಳಿಬದೆ

ಪಾಕಿಸ್ಥಾನದ ಮಾಜಿ ಅಧ್ಯಕ್ಷ ಸೇನೆಯ ಮಾಜಿ ದಂಡನಾಯಕ ಪರ್ವೇಜ್ ಮುಷರಫ್ ಅವರ ರಾಷ್ಷೀಯ ಗುರುತಿನ ಚೀಟ ಹಾಗೂ ಪಾಸ್ಪೋರ್ಟ್ಗಳನ್ನು ತಡೆ ಹಿಡಿಯಲು ಆಂತರಿಕ ಸಚಿವಾಲಯಕ್ಕೆ ಪಾಕ್ ಸರ್ಕಾರ ನಿದೇರ್ಶನ ನೀಡಿದೆ ಈ ಕುರಿತು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿರುವ ವರದಿಯಂತೆ ವಲಸೆ ಪತ್ರ ಹಾಗೂ ರಾಷ್ಷೀಯ ದಾಖಲು ನೋಂದಣಿ ಪ್ರಾಧಿಕಾರಕ್ಕೆ ಸೂಚನೆ ನೀಡಿ ಅವರ ಎಲ್ಲಾ ದಾಖಲೆಗಳನ್ನು ತಡೆಯುವಂತೆ ಪಾಕ್ ಸರ್ಕಾರ ಆದೇಶಿಸಿದೆ ಕೇರಳದ ನಿಘಾ ವೈರಸ್ ಪ್ರಕರಣದ ಹಿನ್ನೆಲೆಯಲ್ಲಿ ದೆಹಲಿ ಸರ್ಕಾರ ಸಾರ್ವಜನಿಕರಿಗೆ ಮುನ್ನೆಚ್ಚರಿಕೆ ಕ್ರಮ ಕ್ಲೆಗೊಳ್ಳುವಂತೆ ಅಧಿಸೂಚನೆ ಪ್ರಕಟಿಸಿದೆ ಈ ಸಂಬಂಧ ಸಾರ್ವಜನಿಕ ಪ್ರಕಟಣೆ ಬಿಡುಗಡೆಗೊಳಿಸಿರುವ ಇಲಾಖೆ ಋತುಮಾನದಲ್ಲಿ ಸಿಗುವ ಮಾವಿನ ಹಣ್ಣು ಸೇರಿದಂತೆ ಇತರೆ ಎಲ್ಲಾ ಹಣ್ಣುಗಳನ್ನು ಶುಚಿಯಾಗಿ ತೊಳೆದು ಸೇವಿಸಬೇಕು ಎಂದು ಹೇಳಿದೆ ಅಂಗಡಿಗಳಲ್ಲಿ ತೆರೆದಿಟ್ಟ ಹಣ್ಣುಗಳು ಅಥವಾ ಹಣ್ಣಗಳ ಮಿಶ್ರಣಗಳನ್ನು ಕೊಳ್ಳುವಾಗ ಗುಣಮಟ್ಟವಿಲ್ಲದ ಹಣ್ಣನ್ನು ಬಳಕೆ ಮಾಡಬಾರದು ಎಂದು ಸಾರ್ವಜನಿಕರಿಗೆ ಸೂಚನೆ ನೀಡಿದೆ ಅಲ್ಲದೆ ಹಣ್ಣಿನ ಮಾರಾಟಗಾರರಿಗೆ ನಿದೇರ್ಶನ ನೀಡಿದ್ದು ತಾಜಾ ಮತ್ತು ಉತ್ತಮವಾದ ಹಣ್ಣುಗಳನ್ನು ಮಾರಾಟ ಮಾಡುವಂತೆ ಪ್ರಕಟಣೆಯಲ್ಲಿ ತಿಳಿಸಿದೆ

ಈ ಫಟನೆ ನಿನ್ನೆ ರಾತ್ರಿ ಮೋತಿಹಾರ್ನಲ್ಲಿ ಸಂಭವಿಸಿದೆ ನಾಲ್ವರ ಮೃತದೇಹಗಳನ್ನು ಪತ್ತೆಹಚ್ಚದ್ದು ಉಳಿದ ಶವಗಳಗಾಗಿ ಶೋಧ ಕಾರ್ಯ ಚುರುಕುಗೊಳಿಸಲಾಗಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ ಮುಜಾಫರ್ಮರ್ ದರ್ಭಾಂಗ್ ಸಮಸ್ಥಿಪುರ್ ಕೈಮೂರ್ ಮತ್ತು ಗಯಾದಲ್ಲಿ ರಸ್ತೆ ಮತ್ತು ರೈಲು ಸಂಪರ್ಕ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ಉತ್ತರ ಅಮೆರಿಕಾದ ಮುಕ್ತ ವ್ಯಾಪಾರ ಒಪ್ಪಂದ ಅನ್ವಯ ವ್ಯಾಪಾರ ವಹಿವಾಟು ಹೆಚ್ಚಿಸಲು ಅಮೆರಿಕ ಆಧ್ಯತೆ ನೀಡಲಿದೆ ಎಂದು ಅಧ್ಯಕ್ಷ ಡೊನೊಲ್ಡ್ ಟ್ರಂಪ್ ಹೇಳಿದ್ದಾರೆ ಕೆನಡಾ ಮತ್ತು ಮೆಕ್ಸಿಕೊ ಜೊತೆ ಈಗಾಗಲೇ ಮಾತುಕತೆ ನಡೆದಿದ್ದು ಶೀಘದಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು ಎಂದು ಅವರು ತಿಳಿಸಿದರು ಕೆನಡಾದ ಪ್ರಧಾನಮಂತ್ರಿ ಅವರೊಂದಿಗೆ ನಿನ್ನೆ ನಡೆದ ಮಾತುಕತೆಯಲ್ಲಿ ಈ ವಿಚಾರ ಕುರಿತು ಸುಧೀರ್ಘ ಚರ್ಚೆ ನಡೆಸಲಾಯಿತು ಎಂದು ವಕ್ತಾರರು ತಿಳಿಸಿದ್ದಾರೆ ಅಮೆರಿಕಾದ ಉಪಾಧ್ಯಕ್ಷ ಮೈಕ್ ಪ್ರಿನ್ಸ್ ಅವರು ಮುಕ್ತ ವ್ಯಾಪಾರ ಒಪ್ಪಂದ ಸಂಬಂಧ ನಡೆಸಿದ ಸಮಾಲೋಚನೆ ಅರ್ಪೂರ್ಣವಾಗಿತ್ತು